ಜಯಂತಿಯ ಅಂಗವಾಗಿ ಗುಜರಾತ್ನ ಕೆವಾಡಿಯಾದಲ್ಲಿ ನಡೆಯಲಿರುವ ಏಕತಾ ದಿನದ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸಿ ಏಕತಾ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಲಿದ್ದು ಏಕತಾ ಪ್ರತಿಜ್ವಾವಿಧಿ ಬೋಧಿಸಲಿದ್ದಾರೆ ಇದೇ ವೇಳೆ ಅವರು ಏಕತಾ ದಿನದ ಪರೇಡ್ ವೀಕ್ಷಿಸಲಿದ್ದಾರೆ ಪ್ರಧಾನಮಂತ್ರಿಯವರು ಕೆವಾಡಿಯಾದಿಂದ ವಿಡಿಯೋ ಕಾನ್ವರೆನ್ಸಿಂಗ್ ಮೂಲಕ ಮಸ್ದೂರಿಯ ಲಾಲ್ ಬಹದ್ದೂರ್ ಶಾಸ್ತಿ ರಾಷ್ಷೀಯ ಆಡಳಿತ ಅಕಾಡೆಮಿಯ ಭಾರತೀಯ ನಾಗರಿಕ ಸೇವೆಯ ಪೊಬೇಷನರ್ಸ್ಗಳನ್ನುದ್ಲೇಶಿಸಿ ಭಾಷಣ ಮಾಡಲಿದ್ದಾರೆ ಅಹಮದಾಬಾದ್ನ ಸಬರಮತಿ ರಿವರ್ ಫ್ರಂಟ್ ನಿಂದ ಕೆವಾಡಿಯಾದ ಏಕತಾ ಪ್ರತಿಮೆಯನ್ನು ಸಂಪರ್ಕಿಸಲಿರುವ ಸಮುದ್ರ ವಿಮಾನ ಸೇವೆಗೂ ಅವರು ಚಾಲನೆ ನೀಡುವರು ಕೆವಾಡಿಯಾದ ಸಮಗ್ರ ಅಭಿವೃದ್ದಿಯ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಿದರು ಕೆವಾಡಿಯಾದಲ್ಲಿ ಸರ್ದಾರ್ ಪಟೇಲ್ ವನ್ಣಮೃಗಗಳ ಉದ್ದಾನ ಮತ್ತು ಭೂಮಿಯಂತೆ ಗೋಳಾಕಾರದ ಪಂಜರ ಉದ್ವಾಟಿಸಿದರು

ಈ ಯೋಜನೆಗಳಲ್ಲಿ ಪಥದರ್ಶಕ ಕಾಲುವೆ ನೂತನ ಗೋರಾ ಸೇತುವೆ ಗರುಡೇಶ್ವರ್ ಅಣೆಕಟ್ಲು ಸರ್ಕಾರಿ ವಸತಿಗ್ವಹಗಳು ಬಸ್ ಬೇ ಟರ್ಮಿನಲ್ ಏಕತಾ ನರ್ಸರಿ ಖಲ್ನಾನಿ ಪರಿಸರ ಪ್ರವಾಸೋದ್ಯಮ ಬುಡಕಟ್ಟು ಹೋಂ ಸ್ಸೇ ಸೇರಿವೆ ಜೊತೆಗೆ ಪ್ರಧಾನಿ ಏಕತಾ ಪ್ರತಿಮೆವರೆಗಿನ ಏಕತಾ ಕ್ರ್ಲ್ಲಸ್ ಸೇವೆಗೂ ಹಸಿರು ನಿಶಾನೆ ತೋರಿದರು ಇದೇ ವೇಳೆ ಪ್ರಧಾನಿ ಎತ್ತರಕ್ಷೆ ಹಾರಿ ಗೋಳಾಕಾರದ ಪಂಜರ ಪಕ್ಷಿಗಳ ವೀಕ್ಷಣೆಯಲ್ಲಿ ಆಸಕ್ತಿ ಹೊಂದಿರುವವರಿಗೆ ಒಂದು ತಾಣವಾಗಿದೆ ಕೆವಾಡಿಯಾಕ್ಕೆ ಬಂದು ಜಂಗಲ್ ಸಫಾರಿ ಸಮುಚ್ಗಯದ ಒಂದು ಭಾಗವಾಗಿರುವ ಈ ಪಂಜರಕ್ಕೆ ಭೇಟಿ ನೀಡಿ ಇದು ಉತ್ತಮ ಕಲಿಕೆಯ ಅನುಭವವಾಗಿರುತ್ತದೆ ಎಂದು ಹೇಳಿದರು ಇದೇ ವೇಳೆ ಪ್ರಧಾನಿ ಅವರು ಏಕತಾ ಕ್ರೂಸ್ ಸೇವೆಗೆ ಚಾಲನೆ ನೀಡಿದರು

ಮೀ ದೂರವನ್ನು ತ್ರಮಿಸಿ ದೋಣಿಯಿಂದ ಏಕತಾ ಪ್ರತಿಮೆಯನ್ನು ವೀಕ್ಷಿಸುವ ಅನುಭವ ಪಡೆಯಬಹುದು

ದೋಣಿ ಸೇವೆಯ ಕಾರ್ಯಾಚರಣೆಗಾಗಿ ಹೊಸ ಗೋರಾ ಸೇತುವೆಯನ್ನು ನಿರ್ಮಿಸಲಾಗಿದೆ ಏಕತಾ ಪ್ರತಿಮೆಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಬೋಟಿಂಗ್ ಸೇವೆಗಳನ್ನು ಒದಗಿಸಲು ಬೋಟಿಂಗ್ ಕಾಲುವೆ ನಿರ್ಮಿಸಲಾಗಿದೆ ಮಕ್ಕಳ ಪೌಷ್ಟಿಕ ಉದ್ಯಾನವನಕ್ಕೂ ಪ್ರಧಾನಿ ಚಾಲನೆ ನೀಡಿದ್ದು ಇದು ಮಕ್ಕಳಗಾಗಿ ವಿಶ್ವದ ಮೊಟ್ಟಮೊದಲ ತಂತ್ರಜ್ಞಾನ ಚಾಲಿತ ಪೌಷ್ಟಿಕಾಂಶ ಉದ್ಧಾನವನವಾಗಿದ್ದು

ನ್ಟೂಟ್ರ ರೈಲು ಉದ್ಘಾನವನದಾದ್ಯಂತ ಸಂಚರಿಸಲಿದ್ದು ವಿವಿಧ ವಿಷಯ ಆಧಾರಿತ ನಿಲ್ಲಾಣಗಳಾದ ಫಳಶಾಖಾ ಗೃಹಂ ಪಯೋನಗರಿ ಅನ್ನಪೂರ್ಣ ಪೋಷಣ್ ಪುರಾಣ್ ಮತ್ತು ಸ್ವಸ್ಟ ಭಾರತಂಗಳಗೆ ಸಾಗಲಿದೆ

ಈ ಕಾರ್ಯಕ್ರಮ ಆಕಾಶವಾಣಿಯ ಎಲ್ಲಾ ತರಂಗಾಂತರಗಳಲ್ಲಿ ಬಿತ್ತರವಾಗಲಿದೆ ಅಲ್ಪಸಂಖ್ಯಾತರ ವ್ಯವಹಾರಗಳ ಖಾತೆ ಸಚಿವ ಮುಕ್ತಾರ್ ಅಬ್ಬಾಸ್ ನಖ್ವಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಲಿದ್ದಾರೆ ಸರ್ದಾರ್ ವಲ್ಲಭಬಾಯಿ ಪಟೇಲ್ ಭಾರತದ ಮೊದಲ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವರಾಗಿದ್ದು ಅವರಿಗೆ ಗೌರವ ಸೂಚಿಸಲು ಆಕಾಶವಾಣಿ ಪ್ರತಿ ವರ್ಷ ಸ್ನಾರಕ ಉಪನ್ನಾಸ ಕಾರ್ಯಕ್ರಮ ಏರ್ಪಡಿಸುತ್ತಿದೆ ವಿಜ್ಞಾನಿಗಳು ಇತಿಹಾಸ ಶಾಸ್ತ್ರಜ್ಞರು ಸೇರಿದಂತೆ ತಜ್ಞರು ಉಪನ್ನಾಸ ನೀಡಲಿದ್ದಾರೆ

ರಾಜಗೋಪಾಲಚಾರಿ ಮೊದಲ ಬಾರಿಗೆ ಉಪನ್ಹಾಸ ನೀಡಿದ್ದರು

ಎಪಿಜೆ ಅಬ್ದುಲ್ ಕಲಾಂ ಮೊರಾರ್ಜೆ ದೇಸಾಯಿ ಡಾ ಜಾಕಿರ್ ಹುಸೇನ್ ಡಾ

ಕಸ್ತೂರಿ ರಂಗನ್ ಡಾ ಸ್ವಾಮಿನಾಥನ್ ಸೇರಿದಂತೆ ಹಲವು ತಜ್ಞರು ತಮ್ನ ವಿಚಾರಧಾರೆಗಳನ್ನು ಮಂಡಿಸಿದ್ದಾರೆ

ನವದೆಹಲಿಯಲ್ಲಿ ನಿನ್ನೆ ಸ್ವೀಯ ಉತ್ವಾದನೆ ಹೆಚ್ಚಿಸಲು ಮತ್ತು ಗ್ರಾಹಕರಿಗೆ ಸೂಕ್ತ ಬೆಲೆಯಲ್ಲಿ ಬೇಳೆಕಾಳುಗಳು ಿಗುವಂತಾಗಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ ಲಾಕ್ಡೌನ್ ಇದ್ದರೂ ದೇಶದಲ್ಲಿ ಆಹಾರ ಧಾನ್ಗಗಳ ಕೊರತೆ ಇಲ್ಲ ಕೊರೊನಾ ಬಿಕ್ಕಟ್ಟನ ಸಮಯದಲ್ಲೂ ದೇಶದ ಉದ್ದಗಲಕೂ ಎಲ್ಲರಿಗೂ ಆಹಾರ ಲಭ್ಯವಾಗುವುದನ್ನು ಸರ್ಕಾರ ಖಾತರಿ ಪಡಿಸಿತ್ತು ಎಂದು ಅವರು ಹೇಳಿದ್ದಾರೆ

ಆತ್ಮ ನಿರ್ಭರ ಭಾರತ್ ಉಪ್ರಕ್ರಮದಡಿ ಎಲ್ಲ ಉತ್ಪನ್ನಗಳ ದೇಶೀಯ ಉತ್ಪಾದನೆಗೆ ಆದ್ದತೆ ನೀಡಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ

ಹೆಡ್ ಕೇಂದ್ರಾಡಳಿತ ಪ್ರದೇಶ ಲದ್ದಾಖ್ ಇಂದು ತನ್ನ ಮೊದಲ ಸಂಸ್ಟಾಪನಾ ದಿನವನ್ನು ಆಚರಿಸಿಕೊಳ್ಳುತ್ತಿದೆ ಕಳೆದ ವರ್ಷ ಇದೇ ದಿನ ಲಡಾಕ್ ಹೊಸ ಕೇಂದ್ರಾಡಳಿತ ಪ್ರದೇಶವಾಯಿತು ರಾಜ್ಯಾದ್ಯಂತ ಒಂದು ವರ್ಷದಲ್ಲಿ ಆಗಿರುವ ಅಭಿವೃದ್ದಿ ಮತ್ತು ಸಬಲೀಕರಣದ ಸಾಧನೆಗಳನ್ನು ಬಿಂಬಿಸುವ ಹಲವು ಕಾರ್ಯಕ್ರಮಗಳು ಏರ್ಪಾಡಾಗಿವೆ ಲೇಹ್ ಮತ್ತು ಕಾರ್ಗಿಲ್ನಲ್ಲಿ ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಲದ್ದಾಖ್ನಲ್ಲಿ ನಡೆಯಲಿರುವ ವರ್ಚುವಲ್ ಕಾರ್ಯಕ್ರಮದಲ್ಲಿ ಲೆಫ್ಟಿನಂಟ್ ಗವರ್ನರ್ ಆರ್

ಮಾಥೂರ್ ಭಾಗವಹಿಸಲಿದ್ದಾರೆ ಸಿಂಧೂ ಸಂಸ್ಟತಿ ಕೇಂದ್ರದಲ್ಲಿ ನಡೆಯಲಿರುವ ಪ್ರಮುಖ ಕಾರ್ಯಕ್ರಮದಲ್ಲಿ ಲೇಹ್ನ ಜಿಲ್ಲಾ ನ್ವಾಯಾಧೀಶರು ಲದ್ದಾಬ್ ಅಭಿವೃದ್ದಿ ಮಂಡಳಿಗೆ ಹೊಸದಾಗಿ ಆಯ್ತೆಯಾಗಿರುವ ಸದಸ್ಟರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ

ಈ ಬಾರಿಯ ದೀಪಾವಳಿ ಹಬ್ಬದ ಸಂಭ್ರಮವನ್ನು ಖಾದಿಯ ಕ್ಷೇತ ವರ್ಣದ ಮತ್ತು ಹೊಳೆಯುವ ಕೆಂಪು ಬಣ್ಣದ ಹೊಸ ಬಗೆಯ ಮಾಸ್ಕ್ ಗಳೊಂದಿಗೆ ಆಚರಿಸಬಹುದು ಹಬ್ಬದ ಋತುಮಾನವನ್ನು ಗಮನದಲ್ಲಿರಿಸಿಕೊಂಡು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಸೀಮಿತ ಸಂಖ್ಣೆಯ ಎರಡು ಪದರಗಳುಳ್ಳ ಹ್ಯಾಪಿ ದೀಪಾವಳ ಎಂದು ಮುದ್ರಿಸಿರುವ ಮಾಸ್ಕ್ ಗಳನ್ನು ಸಿದ್ದಪಡಿಸಿದೆ ಇವು ಅತ್ಯಂತ ನಯವಾದ ಹತ್ತಿ ಬಟ್ಟೆ ಮ್ಲಿನ್ ಹೊಂದಿದ್ದು ಉನ್ನತ ಗುಣಮಟ್ಟದ್ದಾಗಿದೆ ಹಾಗೂ ಅತ್ಯುತ್ತಮ ದರ್ಜೆಯ ಕೈಯಿಂದ ನೇಯ್ದ ಹತ್ತಿ ಬಟ್ಟೆಯನ್ನು ಬಳಸಿ ಪಶ್ಚಿಮ ಬಂಗಾಳದ ಸಾಂಪ್ರದಾಯಿಕ ಖಾದಿ ಕರಕುಶಲಕರ್ಮಿಗಳು ಇವುಗಳನ್ನು ಸಿದ್ದಪಡಿಸಿದ್ದಾರೆ ಅಲ್ಲದೆ ಕೆವಿಐಸಿ ಮುಂದಿನ ದಿನಗಳಲ್ಲಿ ತ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕಾಗಿ ವಿಶೇಷ ಮಾಸ್ ಗಳನ್ನು ಬಿಡುಗಡೆ ಮಾಡಲಿದೆ

ಕೊರೊನಾ ಮಾರ್ಗ ಸೂಚಿ ಅನ್ವಯ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿ ಎಂ ವಿಜಯಭಾಸ್ಕರ್ ರಾಜ್ಣೋತ್ಲವ ಆಚರಣೆಗೆ ಪ್ರತ್ತೇಕ ಮಾರ್ಗಸೂಚಿ ಹೊರಡಿಸಿದ್ದು ರಾಜ್ಯದಲ್ಲಿ ಕೊರೊನಾ ಸೋಂಕು ಹರಡುವುದನ್ನು ತಡೆಯಲು ನಾಳೆ ರಾಜ್ಯೋತ್ಲವ ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಬೇಕು ಎಂದು ತಿಳಿಸಿದ್ದಾರೆ ಹೆಡ್ ಕರ್ನಾಟಕದ ಶಿರಾ ಹಾಗೂ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಬಹಿರಂಗ ಪ್ರಚಾರ ಇಂದು ಸಂಜೆ ಅಂತ್ಯವಾಗಲಿದೆ

ಪ್ರಚಾರಕ್ಕೆ ಕೊನೆಯ ದಿನವಾದ ಇಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ರಾಜರಾಜೇಶ್ವರಿ ನಗರದಲ್ಲಿ ಪ್ರಚಾರ ನಡೆಸಲಿದ್ದಾರೆ ಅದೇ ರೀತಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ

ಶಿವಕುಮಾರ್ ಜೆಡಿಎಸ್ ನಾಯಕ ಎಚ್

ಕುಮಾರಸ್ವಾಮಿ ತಮ್ಮತಮ್ಮ ಪಕ್ಷಗಳ ಅಭ್ಯರ್ಥಿಗಳ ಪರ ಮತ ಯಾಚನೆ ಮಾಡಲಿದ್ದಾರೆ